್ತು ಭಾರತದ ಸೇನಾ ನೆಲೆಗಳ ಮೇಲೆ ದಾಳಿಗೆ ಯತ್ನಿಸಿದ ಪಾಕಿಸ್ತಾನದ ಪ್ರಯತ್ನ ವಿಫಲ ವಿದೇಶಾಂಗ ಸಚಿವಾಲಯದ ವಕ್ತಾರ ರವೀಶ್ ಕುಮಾರ್ ಮಾಹಿತಿ

ಡಿಜೆಟಲ್ ಸಾಕ್ಷರತೆ ಮೂಡಿಸುವಂತೆ ಯುವ ಸಮೂಹಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ವಾರ್ತೆಗಳ ವಿವರ ಕೇಂದ್ರ ಸರ್ಕಾರದ ಜಲ ಸಂಪನ್ನೂಲ ಇಲಾಖೆಯ ಹಿರಿಯ ಜಂಟ ಆಯುಕ್ತ ಎಸ್

ಕೇಂದ್ರ ತಂಡ ಮಧ್ಯಾಹ್ನ ನಿಡಗುಂದಿಯ ರೈತರ ಹೊಲದಲ್ಲಿ ಕಡಲೆ ಬೆಳೆ ಹಾನಿ ವೀಕ್ಷಿಸಿ ರೈತರೊಂದಿಗೆ ಸಂವಾದ ನಡೆಸಲಿದೆ ನಂತರ ಕೋಟುಮಚಗಿಯಲ್ಲಿ ಹಂಚಿನಾಳ ರಸ್ತೆ ಬದು ನಿರ್ಮಾಣ ನರೇಗಾ ಕಾಮಗಾರಿ ವೀಕ್ಷಿಸುವರು ಕೇಂದ್ರ ಸರ್ಕಾರದ ಕೃಷಿ ಮತ್ತು ಸಹಕಾರ ಹಾಗೂ ರೈತ ಕಲ್ಹಾಣ ಮಂತ್ರಾಲಯದ ಜಂಟ ಕಾರ್ಯದರ್ಶಿ ಐ ಎ ಎಸ್ ಅಧಿಕಾರಿ ಡಾಕ್ಟರ್ ಅಭಿಲಾಷ ಲಿಕಾಯಿ ಅವರ ನೇತೃತ್ವದ ಕೇಂದ್ರ ಬರ ಅಧ್ಯಯನ ತಂಡ ಇಂದು ಹಾವೇರಿ ಜಿಲ್ಲೆಯ ಆಯ್ದ ಬರಪೀಡಿತ ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದೆ ಹಿಂಗಾರು ಬೆಳೆ ನಷ್ಟ ಹಾಗೂ ಕುಡಿಯುವ ನೀರು ದನಕರುಗಳಿಗೆ ಮೇವು ನರೇಗಾ ಉದ್ಯೋಗ ಸೇರಿದಂತೆ ವಿವಿಧ ಸೌಲಭ್ಯಗಳ ಕುರಿತು ಅಧ್ಯಯನ ಮಾಡಿ ಕೇಂದ್ರ ಸರಕಾರಕ್ಕೆ ವರದಿ ಸಲ್ಲಿಸಲು ಕೇಂದ್ರ ಮಂತ್ರಾಲಯದ ಅಧಿಕಾರಿಗಳ ತಂಡ ಧಾರವಾಡ ಜಿಲ್ಲೆಯ ವಿವಿಧ ಗ್ರಾಮದ ರೈತರ ಜಮೀನುಗಳಿಗೆ ನಿನ್ನೆ ಭೇಟ ನೀಡಿ ರೈತರೊಂದಿಗೆ ಚರ್ಚಿಸಿ ಮಾಹಿತಿ ಪಡೆದುಕೊಂಡಿತು ಕೇಂದ್ರ ಸರ್ಕಾರದ ಜಲಸಂಪನ್ಮೂಲ ಮಂತೂಲಯದ ಹಿರಿಯ ಜಂಟಿ ಆಯುಕ್ತ ಎಸ್

ಕಾಂಬೊಜ್ ನೇತೃತ್ವದ ತಂಡ ಧಾರವಾಡ ಜಿಲ್ಲಾಧಿಕಾರಿ ದೀಪಾ ಚೋಳನ್ ಅವರಿಂದ ಜಿಲ್ಲೆಯ ಸಮಗ್ರ ಮಾಹಿತಿ ಪಡೆಯಿತು ನಂತರ ಅಧಿಕಾರಿಗಳ ತಂಡ ಧಾರವಾಡ ತಾಲೂಕಿನ ಧಾರವಾಡ ಹೋಬಳಿಯ ಮನಸೂರ ಅಮ್ಲಿನಭಾವಿ ಹಾರೋಬೆಳವಡಿ ಗ್ರಾಮಗಳಿಗೆ ಭೇಟ ನೀಡಿ ಪರಿಶೀಲಿಸಿತು

ಮೊದಲು ಸವದತ್ತಿ ತಾಲೂಕಿನ ಇನಾಮಹೊಂಗಲ ಗ್ರಾಮದ ರೈತರ ಕಡ್ಡಿ ಬೆಳೆ ಹಾನಿಯನ್ನು ವಿಕ್ಷಿಸಿದರು ನಂತರ ನರೆಗಾ ಯೋಜನೆಯಡಿ ಹಿರೇ ಉಳ್ಳುಗೇರಿ ಗ್ರಾಮದ ಕೆರೆ ಹೂಳೆತ್ತುವ ಕಾಮಗಾರಿ ಸವದತ್ತಿಯಲ್ಲಿ ಕ್ರಷಿಭಾಗ್ಯ ಯೋಜನೆಯಡಿ ಕೃಷಿಹೊಂಡ ವೀಕ್ಷಣೆ

ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಜಂಟ ಕಾರ್ಯದರ್ಶಿ ಡಾಕ್ಟರ್ ಸುಪರ್ಣಾ ಪಚೌರಿ ನೇತೃತ್ವದ ತಂಡ ರಾಯಚೂರು ಜಿಲ್ಲೆಯ ವಿವಿಧ ಪ್ರದೇಶಗಳಿಗೆ ಭೇಟ ನೀಡಿ ಪರಿಶೀಲನೆ ನಡೆಸಿತು ಜಿಲ್ಲೆಯ ಮಳೆ ಸ್ಥಿತಿ ಬೆಳೆ ನಷ್ಟ ಮೇವು ಸಂಗ್ರಹದ ಕ್ರಿಯಾ ಯೋಜನೆ ಕುಡಿಯುವ ನೀರು ಮತ್ತಿತರ ವಿಷಯಕ್ಕೆ ಸಂಬಂಧಿಸಿದಂತೆ ಮಾಹಿತಿ ಪಡೆದರು ರಾಷ್ಟೀಯ ಉದ್ಯೋಗ ಖಾತ್ರಿ ಯೋಜನೆ ಅನುಷ್ಠಾನ ಮುಂಗಾರು ಬೆಳೆ ನಷ್ಷ ಪರಿಹಾರ ಮತ್ತಿತರ ವಿಷಯಗಳ ಕುರಿತು ರಾಯಚೂರು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒಗಳೊಂದಿಗೆ ಸಭೆ ನಡೆಸಿ ಮಾಹಿತಿ ಪಡೆದರು ತಂಡ ಜಿಲ್ಲೆಯ ಕುಕನೂರು ಮುರಾನ್ಪುರ ಹುಣಸೆಹಾಳ ಗಬ್ದೂರು ಮತ್ತಿತರ ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿತು ಪಾಕಿಸ್ತಾನದಲ್ಲಿರುವ ಭಯೋತ್ಪಾದನಾ ಸಂಘಟನೆಯ ನೆಲೆಗಳ ಮೇಲೆ ಭಾರತದ ವಾಯುಪಡೆ ದಾಳಿ ನಡೆಸಿರುವುದಕ್ಕೆ ಗಡಿಯಲ್ಲಿ ಶ್ರಕ್ಷುಬ್ದ ವಾತಾವರಣ ನಿರ್ಮಾಣವಾಗಿದ್ದು

ಮಂಡ್ಕದಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದೇಶದಲ್ಲಿ ಶಾಂತಿ ಕಾಪಾಡುವುದು ಪ್ರತಿಯೊಬ್ಬರ ಕರ್ತವ್ಕವಾಗಿದ್ದು ಆಂತರಿಕ ಭದ್ರತೆ ನಮ್ಮೆಲ್ಲರ ಹೊಣೆ ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಯುದ್ಧದ ಸನ್ನಿವೇತಗಳು ಸೃಷ್ಟಿಯಾಗಿವೆ ಎಲ್ಲ ರಾಜ್ಯಗಳು ಕಟ್ಟೆಚ್ವರ ಘೋಷಿಸಿದ್ದು ರಾಜ್ಯದಲ್ಲಿ ಕೂಡ ಮುಂಜಾಗ್ರತಾ ಕ್ರಮವಾಗಿ ಕರಾವಳಿ ಸೇರಿದಂತೆ ಪಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ಕಟ್ಟೆಚ್ಚರ ವಹಿಸುವಂತೆ ಪೊಲೀಸ್ ಗುಪ್ತಚರ ಹಾಗೂ ಹಿರಿಯ ಅಧಿಕಾರಿಗಳಗೆ ಸೂಚನೆ ನೀಡಲಾಗಿದೆ ಎಂದರು ಭಾರತದ ಸೇನಾ ನೆಲೆಗಳ ಮೇಲೆ ದಾಳಿ ನಡೆಸಲು ಯತ್ನಿಸಿದ ಪಾಕಿಸ್ತಾನದ ಪ್ರಯತ್ನವನ್ನು ಭಾರತ ವಿಫಲಗೊಳಿಸಿದ್ದು ಕಾರ್ಯಾಚರಣೆಯಲ್ಲಿ ಪಾಕ್ ಯುದ್ಧ ವಿಮಾನವನ್ನು ಹೊಡೆದುರುಳಿಸಲಾಗಿದೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರವೀಶ್ ಕುಮಾರ್ ತಿಳಿಸಿದ್ದಾರೆ

ಆದರೆ ಭಾರತೀಯ ಪೈಲಟ್ ತನ್ನ ವಶದಲ್ಲಿರುವುದಾಗಿ ಪಾಕಿಸ್ತಾನ ಹೇಳಿಕೆ ನೀಡಿದ್ದು ಸತ್ಕಾಂಶಗಳ ಕುರಿತು ವಿಶ್ಲೇಷಿಸಲಾಗುತ್ತಿದೆ ಎಂದು ಹೇಳಿದರು ಭಾರತೀಯ ವಾಯುಸೇನೆಯ ಪೈಲೆಟ್ ನಾಪತ್ತೆಯಾಗಿರುವ ಸುದ್ದಿ ಬೇದಕರ ಅವರು ಸುರಕ್ಷಿತವಾಗಿ ಆದಷ್ಟು ದೇಗ ಹಿಂತಿರುಗಲಿ ಎಂದು ಪ್ರಾರ್ಥಿಸುವುದಾಗಿ ಮುಖ್ಯಮಂತ್ರಿ ಎಚ್

ದೇಶ ಸಶಸ್ತ್ರ ಪಡೆಗಳ ಬೆಂಬಲಕ್ಕೆ ಸದಾ ಇರುತ್ತದೆ ಎಂದು ಹೇಳಿದ್ದಾರೆ ನಮ್ಮದು ಶಾಂತಿಪ್ರಿಯ ರಾಷ್ಟ ನಾವು ಯುದ್ಧವನ್ನು ಬಯಸುವವರಲ್ಲ ಆದರೆ ನಮ್ಮ ಈ ಮನೋಭಾವ ನಮ್ಮ ದೌರ್ಬಲ್ಯವಲ್ಲ ಎಂಬುದನ್ನು ಪಾಕಿಸ್ತಾನ ಅರ್ಥ ಮಾಡಿಕೊಳ್ಳಬೇಕು ವಿನಾಕಾರಣ ನಮ್ಮನ್ನು ಕೆಣಕಿದರೆ ನಾವು ಎಂತಹ ಕಠಿಣ ನಿರ್ಧಾರಕ್ಕೂ ಸಿದ್ಧರಿದ್ದೇವೆ ಎಂದು ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಹೇಳಿದ್ದಾರೆ ಈ ಕುರಿತು ಟ್ವಿಚ್ ಮಾಡಿರುವ ಅವರು ನಮ್ಮ ಸೈನಿಕರು ಹಲವು ದಶಕದಿಂದ ಪಾಕಿಸ್ತಾನದ ಭಯೋತ್ಪಾದಕರಿಗೆ ತಕ್ಕ ಪ್ರತ್ಯುತ್ತರ ನೀಡುತ್ತಾ ಬಂದಿದ್ದರೂ ಕೂಡ ಅದರಿಂದ ಪಾಕ ಕಲಿಯದೆ ಆಗಾಗ್ಗೆ ದಾಳಿ ಮಾಡಿ ದೇತದ ಭದ್ರತೆಗೆ ಧಕ್ಕೆ ಉಂಟು ಮಾಡುತ್ತಿದ್ದಾರೆ ಅವರ ಈ ವರ್ತನೆ ಹೀಗೆಯೇ ಮುಂದುವರೆದರೆ ಮತ್ತೊಮ್ಮ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿ ಮಾಡಬೇಕಾಗುತ್ತದೆ ಆ ಸಾಮರ್ಥ್ಯ ನಮ್ಮ ಸೈನ್ಯಕ್ಕಿದೆ ಎಂದು ಹೇಳಿದ್ದಾರೆ ಪುಲ್ವಾಮ ದುರಂತದಲ್ಲಿ ವೀರಯೋಧರನ್ನು ಕಳೆದುಕೊಂಡು ದೇಶ ಶೋಕದಲ್ಲಿದೆ ಇಂತಹ ಹೊತ್ತಿನಲ್ಲಿ ಸಮಾರಂಭಗಳಲ್ಲಿ ಹಾರ ತುರಾಯಿಗಳನ್ನು ಸ್ವೀಕರಿಸಲು ಮನಸ್ನು ಒಪ್ಪುತ್ತಿಲ್ಲ ದೇಶ ಸಾಮಾನ್ಯ ಸ್ಥಿತಿಗೆ ಮರಳುವವರೆಗೆ ಈ ಸಂಭಮಾಚರಣೆ ಬೇಡ ದಯವಿಟ್ಟು ಪಕ್ಷದ ಕಾರ್ಯಕರ್ತರು ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ ಉಗ್ರರನ್ನು ತಯಾರು ಮಾಡಿ ಭಾರತಕ್ಕೆ ತೊಂದರೆ ಕೊಡುತ್ತಿರುವ ಪಾಕಿಸ್ತಾನವನ್ನು ಕಪ್ಪುಪಟ್ಟಗೆ ಸೇರಿಸಲು ವಿಶ್ವಸಂಸ್ಥೆ ತ್ರಮ ಕೈಗೊಳ್ಳಬೇಕು ಈ ಬಗ್ಗೆ ಮೊದಲಿನಿಂದಲೂ ಒತ್ತಾಯಿಸಲಾಗುತ್ತಿದೆ ಎಂದು ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಎಂ ವೀರಪ್ಪಮೊಯ್ಲಿ ಹೇಳಿದ್ದಾರೆ ಚಿಕ್ಕಬಳ್ಳಾಪುರ ಪ್ರಧಾನ ಅಂಚೆ ಕಚೇರಿಯಲ್ಲಿ ಅಂಚೆ ಇಲಾಬೆ ಪಾಸ್ ಮೋರ್ಟ್ಸೇವಾ ಕೇಂದ್ರಕ್ಕೆ ಚಾಲನೆ ನೀಡಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪಾಕಿಸ್ತಾನವನ್ನು ಎದುರಿಸಲು ಭಾರತೀಯ ಸೇನೆ ಸಶಕ್ತವಾಗಿದ್ದು ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿರುವ ವಿಚಾರ ಸ್ವಾಗತಾರ್ಹ ಮತ್ತು ಶ್ಲಾಘನೀಯ ಎಂದು ಹೇಳಿದರು ಪ್ರದೇಶ ಸಮಾಚಾರ ಕೇಳುತ್ತೀದ್ದಿರಿ

ಯುವಜನತೆ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಳ್ಳುವುದರೊಂದಿಗೆ ಇತರರಿಗೆ ಡಿಜಿಟಲ್ ಸಾಕ್ಷರತೆ ಮೂಡಿಸುವಂತಹ ಕೆಲಸಗಳಲ್ಲಿ ಯುವ ಸಮೂಹ ತೊಡಗಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ ಹೊಸದಿಲ್ಲಿಯಲ್ಲಿ ನಿನ್ನೆ ಆಯೋಜಿಸಿದ್ದ ರಾಷ್ಟೀಯ ಯುವ ಸಂಸತ್ ಉತ್ತವ ಶ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಜ್ಯದ ಬೆಂಗಳೂರಿನ ಎಂ

ಅಂಜನಾಕ್ಷಿ ಸೇರಿದಂತೆ ಇತರೆ ಇಬ್ಬರಿಗೆ ರಾಷ್ಟೀಯ ಯುವ ಸಂಸತ್ ಪುರಸ್ಕಾರಗಳನ್ನು ಪ್ರದಾನ ಮಾಡಿ ಅವರು ಮಾತನಾಡಿದರು ಇದೇ ವೇಳೆ ಖೇಲೊ ಇಂಡಿಯಾ ಮೊಬೈಲ್ ಆ್ಯಪ್ ಅನ್ನು ಬಿಡುಗಡೆ ಮಾಡಲಾಯಿತು ಚಾಮರಾಜನಗರ ಜೆಲ್ಲೆಯ ಬಂಡೀಪುರ ರಾಷ್ಟೀಯ ಉದ್ದಾನವನಕ್ಕೆ ಬೆಂಕಿ ಬಿದ್ದು ಅಪಾರ ಅರಣ್ಯ ನಾಶವಾಗಿದ್ದ ಪ್ರದೇತದಲ್ಲಿ ಮುಖ್ಯಮಂತ್ರಿ ಹೆಚ್

ಬಂಡೀಪುರ ಮದ್ದೂರು ವಲಯದ ಕರಡಿಕಲ್ಲು ಗುಡ್ಡ ಕುಂದಕೆರೆ ವಲಯ ಗೋಪಾಲಸ್ವಾಮಿ ಬೆಟ್ಟದ ಭಾಗಗಳಲ್ಲಿ ಹೆಲಿಕ್ಕಾಪ್ಟರ್ ಮೂಲಕ ವೀಕ್ಷಿಸಿದ ಮುಖ್ಣಮಂತ್ರಿ ಹೆಚ್

ಕುಮಾರಸ್ವಾಮಿ ಹಿರಿಯ ಅರಣ್ಣ ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಆದರೆ ಬಂಡೀಪುರ ವ್ಯಾಪ್ತಿಯ ಬೆಟ್ಟಗುಡ್ಡಗಳಲ್ಲಿ ಹೊಗೆ ಕಾಣಿಸುತ್ತಿದ್ದು ಬೆಂಕಿ ಬಹುತೇಕ ನಿಯಂತ್ರಣಕ್ಕೆ ಬಂದಿದೆ ಎಂದು ನಮ್ನ ಬಾತ್ಜಿದಾರರ ವರದಿ ತಿಳಿಸಿದೆ ರೈತರ ಉತ್ಪನ್ನಗಳಿಗೆ ವೈಜ್ವಾನಿಕ ಬೆಲೆ ನೀಡುವ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಆಯೋಗದ ವರದಿ ಜಾರಿ ವಿಷಯವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಎಂದು ಕೇಂದ್ರ ಆಯುಷ್ ಖಾತೆ ಸಚಿವ ಶ್ರೀಪಾದ್ ಯಸ್ತೊ ನಾಯಕ್ ಹೇಳಿದ್ದಾರೆ ದಾವಣಗೆರೆಯಲ್ಲಿ ನಿನ್ನೆ ಜಿಲ್ಲಾ ಬಿಜೆಪಿಯಿಂದ ಅಯೋಜಿಸಲಾಗಿದ್ದ ಪ್ರಬುದ್ದರ ಗೋಷ್ಠಿಯನ್ನುದ್ದೇತಿಸಿ ಮಾತನಾಡಿದ ಅವರು ಗಂಗಾ ಕಾವೇರಿ ನದಿ ಜೋಡಣೆ ವಿಷಯ ಕೇಂದ್ರ ಸರ್ಕಾರದ ಮುಖ್ಯ ಕಾರ್ಯಸೂಚಿ ಕೂಡ ಆಗಿದೆ ಬರುವ ದಿನಗಳಲ್ಲಿ ಈ ಯೋಜನೆ ಜಾರಿಗೆ ನಮ್ಮ ಸರ್ಕಾರ ಬದ್ದವಾಗಿದೆ ಎಂದು ಹೇಳಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ದೇತದ ಎಲ್ಲ ರಂಗಗಳಲ್ಲೂ ಅಭೂತಪೂರ್ವ ಯಶಸ್ತು ಸಾಧಿಸಿದೆ ದೇಶದ ರೈತರು ಕಾರ್ಮಿಕ ವರ್ಗ ಹೀಗೆ ಎಲ್ಲ ರಂಗದ ಜನರ ಅಭ್ಯದಯಕ್ಷಾಗಿ ಕೆಲಸ ಮಾಡಿದೆ ಎಂದು ಸಚಿವ ಶ್ರೀಪಾದ್ ಯಸ್ಸೊ ನಾಯಕ್ ಹೇಳಿದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಿ ಕೇಂದ್ರ ಬರ ಅಧ್ಯಯನ ತಂಡ ಇಂದು ಗದಗ್ ಮತ್ತು ಹಾವೇರಿಗೆ ಭೇಟಿ ಿ ಗಡಿಯಲ್ಲಿ ಪ್ರಕ್ಷಬ್ಧ ವಾತಾವರಣ ಕರ್ನಾಟಕದಲ್ಲಿ ಕಟ್ಟೆಚ್ಚರ ಫೋಷಣೆ ಮುಖ್ಯಮಂತ್ರಿ ಎಚ್

ಿ ಭಾರತದ ಸೇನಾ ನೆಲೆಗಳ ಮೇಲೆ ದಾಳಿಗೆ ಯತ್ನಿಸಿದ ಪಾಕಿಸ್ತಾನದ ಪ್ರಯತ್ನ ವಿಫಲ ವಿದೇಶಾಂಗ ಸಚಿವಾಲಯದ ವಕ್ತಾರ ರವೀಶ್ ಕುಮಾರ್ ಮಾಹಿತಿ ಿ ಡಿಜಿಟಲ್ ಸಾಕ್ಷರತೆ ಮೂಡಿಸುವಂತೆ ಯುವ ಸಮೂಹಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು